ಜಲ ಪವನ ಸೌರವಿದ್ಯುತ್ ಉತ್ಪಾದನೆ ಹೆಚ್ಚಳ ಶಾಖೋತ್ಪನ್ನ ವಿದ್ಯುತ್ ಉತ್ಪಾದನಾ ಕೇಂದ್ರಗಳಲ್ಲಿ ಉತ್ಪಾದನೆ ಸ್ಥಗಿತ

ರಾಜ್ಞದಲ್ಲಿ ಮುಂದುವರಿದ ವರುಣನ ಆರ್ಭಟ ಹಲವೆಡೆ ಜನಜೀವನ ಅಸ್ತವ್ಸಸ್ತ

ರ್ಲೆತರ ಸಾಲಮನ್ನಾ ಮಾಡುವ ವಿಷಯದಲ್ಲಿ ಸರ್ಕಾರ ಬದ್ದವಾಗಿದ್ಲು ಸಮಿತ್ರ ಸರ್ಕಾರ ಸಮಸ್ನಯ ಸಮಿತಿ ಸಭೆಯಲ್ಲಿ ಚರ್ಚಿಸಿ ಅಂತಿಮ ತೀರ್ಮಾನ ತೆಗೆದುಕೊಳ್ಳಲಾಗುವುದು ಎಂದು ಕೃಷಿ ಸಚಿವ ಎನ್

ಶಿವಶಂಕರರೆಡ್ಡಿ ತಿಳಿಸಿದ್ದಾರೆ ಅವರು ಚಿಕ್ಕಬಳ್ಳಾಪುರದಲ್ಲಿ ಇಂದು ರೈತ ಮುಖಂಡರು ಮತ್ತು ಅಧಿಕಾರಿಗಳ ಅನೌಪಚಾರಿಕ ಸಭೆ ನಡೆಸಿದ ಬಳಿಕ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ ರಾಜ್ಯದ ರೈತರು ಎದುರಿಸುತ್ತಿರುವ ಸಂಕಷ್ಪಗಳ ಬಗ್ಗೆ ಸಮಿತ್ರ ಸರ್ಕಾರಕ್ಷೆ ಅರಿವಿದೆ ಎಂದು ಹೇಳಿದರು ಎತ್ತಿನಹೊಳೆ ಯೋಜನೆ ಈಗಾಗಲೇ ಅನುಷ್ಠಾನವಾಗುತ್ತಿದ್ದು

ನೀರಿನ ಸಂಗ್ರಹ ವಿಭಾಗಕ್ಕೆ ಅಗತ್ಯವಿರುವ ಭೂಮಿಯನ್ನು ಸ್ವಾಧೀನ ಪಡೆಸಿಕೊಳ್ಳುವ ಪ್ರಕ್ರಿಯೆ ಚಾಲನೆಯಲ್ಲಿದೆ ಎಂದು ಶಿವಶಂಕರರೆಡ್ಡಿ ಹೇಳಿದರು

ಸಚಿವ ಸಂಪುಟದಲ್ಲಿ ಒಪ್ಪಿಗೆ ಪಡೆದು ಕಾಮಗಾರಿ ಆರಂಭಿಸಲಾಗುವುದು ಎಂದು ಕಾರ್ಮಿಕ ಸಚಿವ ವೆಂಕಟರಮಣಪ್ಪ ತಿಳಿಸಿದ್ದಾರೆ ಅವರು ತುಮಕೂರಿನಲ್ಲಿಂದು ಸುದ್ಲಿಗಾರರೊಂದಿಗೆ ಮಾತನಾಡಿ ಹಿಂದುಳಿದ ಪಾವಗಡ ತಾಲೂಕಿಗೆ ಸಮರ್ಪಕ ನೀರಾವರಿ ಸೌಲಭ್ಞ ಕಲ್ಲಿಸುವುದು ತಮ್ನ ಮೊದಲ ಆದ್ಲತೆ ಎಂದು ಹೇಳದರು ತಾಲೂಕಿನ ನಿರುದ್ದೋಗಿಗಳು ಹಾಗೂ ಬಡವರಿಗೆ ಕೆಲಸ ಒದಗಿಸುವ ನಿಟ್ಟನಲ್ಲಿ ಕೈಗಾರಿಕೆಗಳ ಸ್ಥಾಪನೆಗೆ ಕ್ರಮ ಕೈಗೊಳ್ಳಲಾಗುವುದು ಎಂದು ಸಚಿವ ವೆಂಕಟರಮಣಪ್ಪ ತಿಳಿಸಿದ್ದಾರೆ

ಅವರು ಬೆಂಗಳೂರಿನಲ್ಲಿಂದು ಪಿಟಿಐ ಸುದ್ದಿಸಂಸ್ಥೆಯೊಂದಿಗೆ ಮಾತನಾಡಿ ತಾವು ಯಾವುದೇ ಹುದ್ದೆಯನ್ನು ಒಪ್ಪಿಕೊಳ್ಳುವುದಿಲ್ಲ ಎಂದು ಹೇಳಿದ್ದಾರೆ ಶಾಸಕರಿಗೆ ಮಂತ್ರಿ ಪದವಿ ನೀಡಲು ಪಕ್ಷ ಅನುಸರಿಸುತ್ತಿರುವ ಮಾನದಂಡ ಏನು ಎಂಬುದು ತಮಗೆ ಇನ್ನು ನಿಗೂಢವಾಗಿಯೇ ಉಳಿದಿದೆ ಎಂದು ಅವರು ಹೇಳಿದರು ಬೆಂಗಳೂರಿನ ಜಯನಗರ ವಿಧಾನಸಭಾ ಕ್ಷೇತ್ರದ ಚುನಾವಣೆಗೆ ಸಂಬಂಧಿಸಿದಂತೆ ಇಂದು ಮತದಾನ ಶಾಂತಿಯುತವಾಗಿ ನಡೆಯಿತು

ಚುರುಕಿನಿಂದಲೇ ಮತದಾನ ಆರಂಭವಾಯಿತಾದರೂ ಅನಂತರ ಮಂದಗತಿಯಲಿ ಸಾಗಿತು

ಮಳೆಯ ಕಣ್ಣಾಮುಚ್ಛಾಲೆ ನಡುವೆ ಸಹ ಅನೇಕ ಮತದಾರರು ಉತಾಪದಿಂದ ಮತಚಲಾಯಿಸಿದರು

ಚುನಾವಣಾ ಕಣದಲ್ಲಿ ಕಾಂಗ್ರೆಸ್ ಬಿಜೆಪಿ ನಡುವೆ ನೇರ ಹಣಾಹಣಿ ಇದ್ದು

ಕಾಂಗ್ರೆಸ್ ಅಭ್ಲರ್ಥಿಯನ್ನು ದೆಂಬಲಿಸಿ ದೆಡಿಎಸ್ ಅಭ್ಲರ್ಥಿ ಸ್ಪರ್ಧೆಯಿಂದ ಹಿಂದೆ ಸರಿದಿದ್ದಾರೆ

ಕರ್ನಾಟಕ ವಿದ್ಯುತ್ ನಿಗಮದ ನಿರ್ವಾಹಣಾ ನಿರ್ದೇತಕ ಜಿ ಕುಮಾರ್ ನಾಯಕ್ ರಾಯಚೂರಿನಲ್ಲಿಂದು ಸುದ್ಗಿಗಾರರಿಗೆ ಈ ವಿಷಯ ತಿಳಿಸಿ ಜಲ

ರಾಜ್ಯದ ಇತಿಹಾಸದಲ್ಲೇ ಇದು ಪ್ರಥಮ ಎಂದು ಕುಮಾರ್ ನಾಯಕ್ ಹೇಳಿದರು

ದೇಶಪಾಂಡೆ ತಿಳಿಸಿದ್ದಾರೆ

ಅನೇಕ ಜಾನುವಾರಗಳ ಜೀವಹಾನಿಯಾಗಿದೆ ಅಲ್ಲದೇ ಮನೆಗಳು ಸಾರ್ವಜನಿಕ ಆಸ್ತಿಪಾಸ್ತಿಗೂ ನಷ್ಷ ಉಂಟಾಗಿದೆ ಎಂದು ಹೇಳಿದರು ಸರ್ಕಾರ ಸಮರೋಪಾದಿಯಲ್ಲಿ ಪರಿಹಾರ ಕಾರ್ಯಗಳನ್ನು ಕೈಗೆತ್ತಿಕೊಂಡಿದ್ದು

ಮುಂಗಾರು ರಾಜ್ಯವನ್ನು ಎರಡು ದಿನ ಮುಂಚಿತವಾಗಿಯೇ ಪ್ರವೇತಿಸಿದ್ದು ರಾಜ್ಯದ ಎಲ್ಲೆಡೆ ಹೆಚ್ಚನ ಮಳೆಯಾಗುತ್ತಿದೆ

ಕುಡಿಯುವ ನೀರಿನ ಕೊರತೆ ಸಮಸ್ನೆಯನ್ನು ಶಮನಗೊಳಿಸಿದೆ ಎಂದು ಸಚಿವ ದೇಶಪಾಂಡೆ ಹೇಳಿದರು

ಸಾಮಾನ್ನ ಜನಜೀವನ ಅಸ್ತಮ್ನಸ್ತವಾಗಿದೆ ಪ್ಲಿಮಘಟ್ಟ ವಲಯದ ಸಕಲೇಶಪುರದಲ್ಲಿ ಮೂರು ಕಡೆ ಭೂ ಕುಸಿತ ಉಂಟಾಗಿರುವ ಹಿನ್ನೆಲೆಯಲ್ಲಿ ಬೆಂಗಳೂರು ಮಂಗಳೂರು ನಡುವಣ ರೈಲು ಸೇವೆಯನ್ನು ಹಾಸನದಲ್ಲಿ ಸ್ಥಗಿತಗೊಳಿಸಲಾಗಿದೆ ಕುಕ್ಕೆ ಸುಬ್ರಹ್ನಣ್ಣ ಮಂದಿರದ ಭಕ್ತಾದಿಗಳು ನದಿ ಉಕ್ಕಿ ಪರಿಯುತ್ತಿರುವ ಕಾರಣ ಪುಣ್ಣ ಸ್ಥಾನ ಕೈಗೊಳ್ಳಲು ಪರದಾಡುವಂತಾಗಿದೆ ನದಿಯಲ್ಲಿ ನೀರಿನ ಮಟ್ಟ ಹೆಚ್ಚಾಗುವ ಸಂಭವವಿರುವುದರಿಂದ ಭಕ್ತಾದಿಗಳು ಸ್ನಾನಕ್ಕೆ ನದಿಗೆ ಇಳಿಯಬಾರೆಂದು ಅಧಿಕಾರಿಗಳು ಎಚ್ದರಿಕೆ ನೀಡಿದ್ದಾರೆ ಮಲೆನಾಡು ಪ್ರದೇಶದಲ್ಲಿ ಬಹುತೇಕ ಎಲ್ಲಾ ಸಣ್ಣ ನದಿಗಳು ಮತ್ತು ಕೆರೆಗಳು ತುಂಬಿದ್ದು ಭದ್ರಾ ನದಿ ಉಕ್ಕೆ ಹರಿಯುತ್ತಿದೆ ಹಾಸನ ಚಿಕ್ಕಮಗಳೂರು ಶಿವಮೊಗ್ಗ ಕೊಡಗು ಜಿಲ್ಲೆಗಳಲ್ಲಿ ಧಾರಾಕಾರ ಮಳೆಯಾಗುತ್ತಿದೆ ದಿಢೀರ್ ಪ್ರವಾಪಗಳಿಂದಾಗಿ ರಸ್ತೆಗಳಲ್ಲಿ ಮೂರು ಆಡಿಗೂ ಹೆಚ್ಚು ಎತ್ತರದಲ್ಲಿ ನೀರು ಪರಿಯುತ್ತಿದ್ದು ಬಾಧಿತ ಜಲ್ಲೆಗಳಲ್ಲಿ ಮುನ್ನೆಟ್ಟಂಕ್ ಕ್ರಮವಾಗಿ ಶಾಲಾ ಕಾಲೇಜುಗಳಿಗೆ ರಜೆ ಘೋಷಿಸಲಾಗಿದೆ